ಿ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯ ಫಲಿತಾಂತ ಪ್ರಸಾರ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದಿಂದ ವ್ಲಾಪಕ ಸಿದ್ದತೆ

ಲೋಕಸಭಾ ಚುನಾವಣೆಯ ಜೊತೆಗೆ ಒಡಿತಾ ಆಂಧ್ರಪ್ರದೇಶ ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂ ರಾಜ್ಜಗಳ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಿದ್ದ ಮತ ಎಣಿಕೆ ಕೂಡ ಇಂದು ನಡೆಯಲಿದೆ

ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಹಾಗೂ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಧಾರವಾಡದ ಕೃಷಿ ವಿಕ್ವವಿದ್ಯಾಲಯದಲ್ಲಿ ನಡೆಯಲಿದೆ

ಮತ ಎಣಿಕೆ ಕೇಂದ್ರಕ್ಷ ಮೊದೈಲ್ ತರುವುದನ್ನು ಕಡ್ವಾಯವಾಗಿ ನಿಷೇಧಿಸಲಾಗಿದೆ ಮತ ಎಣಿಕೆ ಏಜೆಂಟ್ರು ತಮಗೆ ನಿಗದಿಪಡಿಸಿದ ಕೊಠಡಿ ಹೊರತುಪಡಿಸಿ ದೇರೆ ಕೊಠಡಿಗಳಿಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ ಪೊಲಿಸ್ ಇಲಾಖೆ ವತಿಯಿಂದ ಕೈಗೊಂಡ ಭದ್ರತಾ ಕ್ರಮಗಳ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎಂ ಎನ್

ರಾಮಚಂದ್ರನ್ ಆಕಾಶವಾಣಿಗೆ ಮಾಹಿತಿ ನೀಡಿದರು

ಜಿಲ್ಲಾಡಳಿತ ಮತ ಎಣಿಕೆಗೆ ಕೈಗೊಂಡ ಕ್ರಮಗಳ ಕುರಿತು ನಮ್ನ ವಿಜಯಪುರ ಪ್ರತಿನಿಧಿ ನಿಲೇಶ ಬೇನಾಳ ಮಾಹಿತಿ ನೀಡಿದ್ದು ಹೀಗೆ

ದೊಡ್ಡಮನಿ ಅವರಿಂದ ಮಾಹಿತಿ

ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರತ್ಯೇಕವಾಗಿ ಮತ ಎಣಿಕೆ ನಡೆಯಲಿದೆ

ಅಂಚೆ ಮತದಾನ ಹಾಗೂ ಸೇವಾ ಮತಗಳ ಎಣಿಕೆಗೂ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ ಮತ ಎಣಿಕೆ ಹಾಗೂ ವೀಕ್ಷಕರಿಗೆ ಚುನಾವಣಾ ಅಧಿಕಾರಿಗಳಿಗೆ ಮಾಧ್ಯಮ ಹಾಗೂ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಣವಸ್ಥೆ ಮಾಡಲಾಗಿದೆ ಸುವಿಧಾ ಆ್ಣಪ್ ಮೂಲಕ ಮತದಾನದ ವಿವರವನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ತೋಳಹುಣಸೆಯಲ್ಲಿರುವ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದ್ದು ಇದಕ್ಕಾಗಿ ಜಿಲ್ಲಾಡಳಿತ ಕೈಗೊಂಡ ಕ್ರಮಗಲ ಕುರಿತು ನಮ್ಮ ದಾವಣಗೆರೆ ಪ್ರತಿನಿಧಿ ಚನ್ನಬಸಪ್ಪ ವರದಿ ಮಾಡಿದ್ದಾರೆ

ವೀರಭದ್ರಗೌಡ ಹೇಳಿದ್ದಾರೆ

ಡಿ ಮಹಾವಿದ್ದಾಲಯ ಮತ್ತು ಎಸ್ ಆರ್ ಪಿ

ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ನ ಪ್ರತಿನಿಧಿ ವೆಂಕಟಸಿಂಗ್ ಅವರಿಂದ

ಈ ಕುರಿತು ನಮ್ಮ ಕೊಪ್ಪಳ ಪ್ರತಿನಿಧಿ ರಾಜಾಸಾಬ್ ಮುಲ್ಲಾರ ಅವರಿಂದ ಮಾಹಿತಿ

ಸಸಿಕಾಂತ್ ಸೆಂಥಿಲ್ ಆದೇತಿಸಿದ್ದಾರೆ

ವೆಂಕಟೇಶಕುಮಾರ್ ಹೇಳಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಅಲ್ಲದೇ ಆಕಾಶವಾಣಿಯ ಎಲ್ಲಾ ಪ್ರಾದೇಶಿಕ ಸುದ್ದಿ ವಿಭಾಗಗಳು ವಿಶೇಷ ಕಾರ್ಯಕ್ರಮ ಹಾಗೂ ತಮ್ನ ಪ್ರಾದೇಶಿಕ ಭಾಷೆಗಳಲ್ಲಿ ನ್ನೂಸ್ ಬುಲೆಟನ್ಗಳನ್ನು ಬಿತ್ತರಿಸಲಿದೆ ಎಫ್ಎಂ ಗೋಲ್ಡ್ ಎಫ್ಎಂ ರೈನ್ಲೋ ವಿವಿಧ ಭಾರತಿ ಹಾಗೂ ಆಕಾಶವಾಣಿಯ ಇತರ ವಾಹಿನಿಗಳಲ್ಲಿ ದೇತಾದ್ಯಂತ ಗಂಟೆಗೊಮ್ಮೆ ಸುದ್ದಿಯನ್ನು ಪ್ರಸಾರ ಮಾಡಲಿದೆ

ಈಗ ಚುಟುಕು ಸುದ್ದಿ ರಾಜ್ಯದಲ್ಲಿ ಸಮಿಶ್ರ ಸರ್ಕಾರ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸ್ಥಾಪನೆಯಾಗಿ ಇಂದಿಗೆ ಒಂದು ವರ್ಷವಾಗಿದೆ ರಾಜ್ಞದಲ್ಲಿ ಮೊದಲ ಬಾರಿಗೆ ವಿಷಯಾಧಾರಿತವಾಗಿ ಕಾಂಗ್ರೆಸ್ ಮತ್ತು ಜೆಡಿಸ್ ಪಕ್ಷಗಳು ಸಮಿತ್ರ ಸರ್ಕಾರವನ್ನು ರಚಿಸುವ ಮೂಲಕ ಜನ ಪರ ಅಡಳಿತವನ್ನು ನೀಡಿರುತ್ತಾರೆ ಇದಕ್ಕಾಗಿ ಕುಮಾರಸ್ವಾಮಿಯವರ ಸಮಿತ್ರ ಸರ್ಕಾರವನ್ನು ಜೆಡಿಎಸ್ ವಕ್ತಾರ ರಮೇಶ ಬಾಬು ಅಭಿನಂದಿಸಿದ್ದಾರೆ

ಸಮುದಾಯದ ಸಹಭಾಗಿತ್ವದೊಂದಿಗೆ ಕಾರ್ಖಾನೆಗಳ ಮಾಲೀಕರು ಸಹಕರಿಸಿದರೆ

ಇಂದು ವಿಶ್ವ ಆಮೆಗಳ ದಿನ ನಿಧಾನ ಮತ್ತು ನಿರಂತರ ಶ್ರಯತ್ನ ಯಶಸ್ಸಿನ ಸೂತ್ರ ಎಂದು ಸೂಚ್ಚವಾಗಿ ಸಾರುವ ದಿನ

ಸ್ವಳೀಯವಾಗಿ ಸಮುದಾಯಗಳ ಸಹಭಾಗಿತ್ವದಲ್ಲಿ ಸಂಘಟಿತ ಪ್ರಯತ್ನಗಳ ಮೂಲಕ ನೇಟವ್ ಟರ್ಟಲ್ ಸ್ಪಿಸೀಸ್ ಉಳಿಸಿಕೊಳ್ಳುವ ಆವಾಸ ಸಂರಕ್ಷಿಸುವ ಮತ್ತು ಸಂತಾನಾಭಿವೃದ್ದಿಗೆ ಅವಕಾಶ ಕಲ್ಪಿಸುವ ಹೊಣೆಗಾರಿಕೆ ಯುವಪೀಳಿಗೆಯಲ್ಲಿ ಚಿಗುರಿಸುವ ಆಶಯ ಈ ದಿನದ ಆಚರಣೆಯಾಗಿದೆ

ಿ ಲೋಕಸಭಾ ಹಾಗೂ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಸಾರ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದಿಂದ ವ್ಯಾಪಕ ಸಿದ್ದತೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು